ಪಾಲುದಾರ ರಾಷ್ಟಗಳೊಂದಿಗಿನ ಭಾರತದ ಸಂಬಂಧ ಪರಸ್ಪರ ಅಭಿವ್ಯದ್ದಿ ವಿಶ್ವಾಸದ ತತ್ವಗಳನ್ನು ಆಧರಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಆರ್ಥಿಕ ಪರಿಣಾಮಗಳು ಅಥವಾ ಲಾಭದಾಯಕತೆಯನ್ನು ಪರಿಗಣಿಸಿ ಭಾರತ ಎಂದಿಗೂ ಯಾವುದೇ ಸಂಬಂಧವನ್ನು ಸ್ವಾಪಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಮಾರಿಷಸ್ನ ಹೊಸ ಸುಪ್ರೀಂ ಕೋರ್ಟ್ ಕಟ್ಟಡವನ್ನು ಅಲ್ಲಿನ ಪ್ರಧಾನಮಂತ್ರಿ ಪ್ರವೀಂದ್ ಜುಗ್ನಾಥ್ ಅವರೊಂದಿಗೆ ಜಂಟಿಯಾಗಿ ಉದ್ವಾಟಿಸಿದ ನಂತರ ಅವರು ಮಾತನಾಡಿದರು

ದ್ವೀಪ ದೇಶದಲ್ಲಿ ಜಾಗತಿಕ ಸಾಂಕ್ರಾಮಿಕ ಕೊರೊನಾ ಸೋಂಕು ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ದಕ್ಕಾಗಿ ನರೇಂದ್ರ ಮೋದಿ ಅವರು ಮಾರಿಷಸ್ ಸರ್ಕಾರ ಮತ್ತು ಅಲ್ಲಿನ ಜನರನ್ನು ಅಭಿನಂದಿಸಿದರು ಮಾರಿಷಸ್ನೊಂದಿಗಿನ ಭಾರತದ ವಿಶೇಷ ಸ್ನೇಹ ಸಂಬಂಧವನ್ನು ಶ್ಲಾಘಿಸಿದ ಅವರು ಇದು ಆಳವಾಗಿ ಬೇರೂರಿರುವ ಸಾಂಸ್ಟ್ರತಿಕ ಸಂಪರ್ಕಗಳನ್ನು ಆಧರಿಸಿದೆ ಎಂದು ಬಣ್ಣಿಸಿದರು

ಕೊರೋನಾ ನಿರ್ವಹಣೆಯಲ್ಲಿ ಭಾರತ ಮಾರಿಷಸ್ನೊಂದಿಗೆ ಕೈ ಜೋಡಿಸಿದ್ಲು ಅಗತ್ಯವಿರುವ ದಿಷಧ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಆ ದೇಶಕ್ಷೆ ರಫ್ತು ಮಾಡಿದೆ ಕೊರೋನಾ ಸಾಂಕ್ರಾಮಿಕದ ನಿರ್ವಪಣೆಯಲ್ಲಿ ನಮ್ಲೊಂದಿಗೆ ಕ್ಕೆ ಜೋಡಿಸಿರುವ ಮಾರಿಷಸ್ ಸರ್ಕಾರ ಹಾಗೂ ಜನರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಪ್ರಧಾನಮಂತ್ರಿ ತಿಳಿಸಿದರು ಇಂದು ಉದ್ದಾಟನೆಗೊಂಡ ಕಟ್ಟಡವನ್ನು ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗಿದೆ ಕೊರೋನಾ ಸೋಂಕು ಸಾಂಕ್ರಾಮಿಕ ಸಂಕಷ್ಷದ ನಂತರ ಮೋರ್ಟ್ಲೂಯಿಯ ರಾಜಧಾನಿಯಲ್ಲಿ ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗಿರುವ ಮೊದಲ ಯೋಜನೆ ಇದಾಗಿದೆ

ಈ ಯೋಜನೆಯನ್ನು ಕಾಲಮಿತಿಯೊಳಗೆ ನಿಗದಿತ ವೆಚ್ಚಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮೂರ್ಣಗೊಳಿಸಲಾಗಿದೆ

ಮೊದಲ ಪಂತದ ಮೆಟೋ ಪಾಗೂ ಹೊಸ ಇ ಎನ್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 ಮುಂದಿನ ಎರಡು ವರ್ಷಗಳಲ್ಲಿ ಆಪ್ಟಿಕ್ ಫೈಬರ್ಗಳನ್ನು ರಾಷ್ಟದ ಉದ್ದಗಲಕ್ಕೂ ಜೋಡಿಸುವ ಗುರಿ ಸರ್ಕಾರ ಹೊಂದಿದೆ ಎಂದು ವಾಣಿಜ್ಯ ಖಾತೆ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ

ಆತ್ಮಿರ್ಭರ್ ಭಾರತಕ್ಕಾಗಿ ಸುಗಮ ಉದ್ಯಮ ಕುರಿತ ಸಿಐಐ ರಾಷ್ಟೀಯ ಡಿಜಿಟಲ್ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಿಧಾನವಾಗಿಯಾದರೂ ಖಂಡಿತವಾಗಿಯೂ ಏಕಗವಾಕ್ಷಿ ಪರಿಕಲ್ಪನೆಯನ್ನು ಸಾಧಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು ಉದ್ಯಮಿಗಳು ಮತ್ತು ಸರ್ಕಾರ ಪರಸ್ವರ ಪಾಲುದಾರರಾಗಿ ಕೆಲಸ ಮಾಡಬೇಕು ತೆರಿಗೆ ವಂಚಕರನ್ನು ಗುರುತಿಸಲು ಸರ್ಕಾರಕ್ಕೆ ಸಪಾಯ ಮಾಡುವಲ್ಲಿ ಉದ್ದಮವು ಪ್ರಮುಖ ಪಾತ್ರ ವಹಿಸಬೇಕು ಎಂದು ಅವರು ಕರೆ ನೀಡಿದರು ಕೊರೊನಾ ಪರಿಶ್ಥಿತಿ ಕುರಿತು ಮಾತನಾಡಿದ ಸಚಿವರು ದೇಶದಲ್ಲಿ ವ್ಯವಹಾರ ಮತ್ತೆ ಆರಂಭಗೊಂಡಿವೆ ನಿರ್ಬಂಧಗಳು ತಾತ್ಕಾಲಿಕವಾಗಿದ್ದು ಈಗ ಅದನ್ನು ಸಡಿಲಿಸಲಾಗುತ್ತಿದೆ ದೇಶದ ಸೇವಾ ವಲಯವು ಜಾಗತಿಕ ಗಾಪಕರಿಗೆ ತಮ್ಮ ಸೇವೆಯನ್ನು ನೀಡುತ್ತಲೇ ಇವೆ ಆತ್ಮ ನಿರ್ಬರ್ ಭಾರತ್ ಮತ್ತು ಡಿಜೆಟಲ್ ಇಂಡಿಯಾದ ಮಪತ್ವವನ್ನು ಅರ್ಥಮಾಡಿಕೊಳ್ಳಲು ಕೋವಿಡ್ ನಮಗೆ ಎಚ್ವರಿಕೆಯ ಕರೆ ಎಂದು ಗೋಯಲ್ ಹೇಳಿದರು ಕರ್ನಾಟಕ ಉಜ್ಜ ನ್ಯಾಯಾಲಯದ ನಿರ್ದೇಶನದಂತೆ ಇಂದು ಮತ್ತು ನಾಳೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಕಲ್ಪಿಸುವ ಸಾಮಾನ್ಯ ಪ್ರವೇಶ ಪರೀಕ್ಷ ಸೀಟಿ ನಡೆಯುತ್ತಿದೆ

ಇಂದು ಬೆಳಗ್ಗೆ ಜೀವಶಾಸ್ತ ಪರೀಕ್ಷೆ ಮುಗಿದಿದ್ದು ಮಧ್ಯಾಷ್ನ ಗಣಿತ ಪರೀಕ್ಷೆ ನಡೆದಿದೆ ನಾಳೆ ಬೆಳಗ್ಗೆ ಭೌತಶಾಸ್ತ್ರ ಅಪರಾಷ್ನ ರಸಾಯನಶಾಸ್ತ ಪರೀಕ್ಷೆ ನಡೆಯಲಿದೆ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

ತಮಿಳುನಾಡಿನಲ್ಲಿಯೂ ಲಾಕ್ಡೌನ್ ಅನ್ನು ಆಗಸ್ಟ್ ಅಂತ್ಯದವರೆಗೆ ವಿಸ್ತರಿಸಲಾಗಿದೆ ಮುಖ್ಯಮಂತ್ರಿ ಎಡಪ್ಪಡಿ ಪಳನಿಸ್ಟಾಮಿ ಚೆನ್ನೈಯಲ್ಲಿಂದು ಈ ವಿಷಯ ತಿಳಿಸಿದ್ದಾರೆ ಜುಲೈ ತಿಂಗಳಲ್ಲಿ ಜಾರಿಯಲ್ಲಿದ್ದ ಎಲ್ಲಾ ಭಾನುವಾರದ ಲಾಕ್ಡೌನ್ ಆಗಸ್ಟ್ ತಿಂಗಳಲ್ಲೂ ಮುಂದುವರಿಯಲಿದೆ ವಿಮಾನ ರೈಲು ಸೇರಿದಂತೆ ಸಾರ್ವಜನಿಕ ಸಾರಿಗೆಯ ಮೇಲೆ ವಿಧಿಸಲಾಗಿರುವ ನಿರ್ಬಂಧಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದಾಗ್ಕೂ ಈಗಿರುವ ಲಾಕ್ಡೌನ್ನಲ್ಲಿ ಕೆಲವು ವಿನಾಯಿತಿಗಳನ್ನು ನೀಡಲಾಗಿದೆ

ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಇಂದು ಮಾರ್ಗಸೂಚಿ ಹೊರಡಿಸಿದೆ ಕಂಟೇನ್ಕೆಂಟ್ವಲಯಗಳನ್ನು ಹೊರತುಪಡಿಸಿ ಉಳಿದೆಡೆ ಪಂತ ಪಂತವಾಗಿ ಚಟುವಟಿಕೆಗಳನ್ನು ಆರಂಭಿಸಲು ಅವಕಾಶ ಕಲ್ಪಿಸಲಾಗಿದೆ ಇನ್ನು ಮುಂದೆ ರಾತ್ರಿ ಕರ್ಫ್ಯೂ ಇರುವುದಿಲ್ಲ

ಇದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರಡಿಸಿರುವ ನಿಯಮಗಳನ್ನು ಪಾಲಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಕಂಟೇನ್ಮೆಂಟ್ ವಲಯಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡಲು ಬಿಬಿಎಂಪಿ ಮತ್ತು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಅವಕಾಶ ಕಲ್ಪಿಸಲಾಗಿದೆ ರಾಜ್ಯಮಟ್ಟ ಜಿಲ್ಲಾ ಮಟ್ಟ ಉಪ ವಿಭಾಗ ಪಂಚಾಯತ್ ಮಟ್ಟದಲ್ಲಿ ಆಚರಿಸಲು ಅವಕಾಶ ಕಲ್ಪಿಸಲಾಗಿದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರದಂತೆ ನಿರ್ಬಂಧಿಸಲಾಗಿದೆ ಆಚರಣೆಯ ವೇಳೆ ಸಾಮಾಜಿಕ ಅಂತರ ಮತ್ತು ಇತರ ನಿಯಮಗಳನ್ನು ಪಾಲಿಸಲು ಸೂಚಿಸಲಾಗಿದೆ

ಈ ವಲಯಗಳಲ್ಲಿ ಅಗತ್ಯ ಸೇವೆಗಳಿಗೆ ಮಾತ್ರ ಅನುಮತಿಸಲಾಗಿದೆ ಸಾರ್ವಜನಿಕ ಸ್ಥಳ ಕೆಲಸದ ಸ್ಥಳ ಮತ್ತು ಪ್ರಯಾಣದ ವೇಳೆಗಳಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ

ನವದೆಹಲಿಯಲ್ಲಿಂದು ಆರೋಗ್ಯ ಸಚಿವಾಲಯದ ವಿಶೇಷ ಕರ್ತವ್ಕಾಧಿಕಾರಿ ಈ ಬಗ್ಗೆ ವಿವರ ನೀಡಿ ವೈದ್ಯರು ದಾದಿಯರು ಮತ್ತು ಮುಂಚೂಣಿ ಆರೋಗ್ಯ ಕಾರ್ಯಕರ್ತರ ನಿಸ್ವಾರ್ಥ ಮತ್ತು ಬದ್ಧತೆಯ ಕೆಲಸಗಳಿಂದಾಗಿ ಇದು ಸಾಧ್ಯವಾಗಿದೆ ಎಂದು ಹೇಳಿದರು

ಕೊರೊನಾ ಸಕ್ರಿಯ ಪ್ರಕರಣಗಳ ಪ್ರಮಾಣದಲ್ಲಿ ನಿರಂತರ ಇಳಿಕೆ ಮತ್ತು ಚೇತರಿಸಿಕೊಂಡ ಪ್ರಕರಣಗಳ ಪ್ರಮಾಣದಲ್ಲಿ ಭಾರೀ ಪೆಚ್ಚಳವಿದೆ ಎಂದು ಹೇಳಿದ ಅವರು ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದ ಎರಡು ಕೊರೊನಾ ಲಸಿಕೆಗಳು ಪ್ರಯೋಗಗಳ ಪಂತಗಳಲ್ಲಿವೆ ಎಂದು ಆರೋಗ್ಯ ಸಚಿವಾಲಯದ ಅಧಿಕಾರಿ ತಿಳಿಸಿದ್ದಾರೆ